ಸಮಿತ್ರ ಸರ್ಕಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಇಷ್ಸರಲ್ಲೇ ಸಮನ್ನಯ ಸಮಿತಿ ಸಭೆ ನಡೆಯಲಿದೆ ಮುಖ್ವಮಂತ್ರಿ ಎಚ್

ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡುವುದು ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಉದ್ದೇಶ ಕೇಂದ್ರ ಸಚಿವ ಡಿ

ಸದಾನಂದ ಗೌಡ ಮಹದಾಯಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಷೆ ಅನ್ನಾಯ ಸ್ನಳ ಪರಿಶೀಲಿಸಿ ಮುಂದಿನ ಕ್ರಮ ಜಲಸಂಪನ್ಯೂಲ ಸಚಿವ ಡಿ

ಶಿವಕುಮಾರ್ ನೈಸರ್ಗಿಕ ಪ್ರಕೋಪದ ಪರಿಸ್ತಿತಿಯಲ್ಲಿ ಎಲ್ಲಾ ಮಠಮಾನ್ನಗಳು ಸಾಮಾಜಕ ಚಿಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೇಕು ಎಂದು ಉಪರಾಷ್ನಪತಿ ಎಂ ವೆಂಕಯ್ನ ನಾಯ್ನು ಕರೆ ನೀಡಿದ್ದಾರೆ ಮ್ಸೆಸೂರು ಸಮೀಪದ ಸುತ್ತೂರು ಮಠದಲ್ಲಿಂದು ನಡೆದ ಜೆ ಎಸ್ ಎಸ್

ಮಠಮಾನ್ಗಗಳು ಶೈಕ್ಷಣಿಕ ವಲಯದಲ್ಲಿ ಅವಿಸ್ತರಣೀಯ ಸೇವೆ ಸಲ್ಲಿಸುತ್ತಿವೆ ವಿವಿಧತೆಯಲ್ಲಿ ಏಕತೆ ಎಂಬುದು ಭಾರತದ ವಿಶೇಷತೆ ಇಂತಪ ಆಶಯಗಳಿಗೆ ಮಠಗಳು ಪೂರಕವಾಗಿ ಕೆಲಸ ಮಾಡುತ್ತಿವೆ ಎಂದು ವೆಂಕಯ್ನಾಯ್ನು ಹೇಳಿದರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಚಿತ್ರಸಂಪುಟ ಬಿಡುಗಡೆ ಮಾಡಿ ಮಾತನಾಡಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಸುತ್ತೂರು ಮಠ ಸಾಮಾಜಿಕ ಸಮಸ್ಥೆಗಳಿಗೆ ಸ್ಪಂದಿಸುತ್ತಾ ಜನರನ್ನು ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಸಬಲೀಕರಣಗೊಳಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾದರಿಯಾಗಿದೆ ಎಂದು ಹೇಳಿದರು ಸುತ್ತೂರು ಸುರದೇನು ಹಿಂದಿ ಅವ್ಯಕ್ತಿಯನ್ನು ಬಿಡುಗಡೆ ಮಾಡಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಸುತ್ತೂರು ಮಹಾಸ್ವಾಮಿಗಳ ಸೇವಾ ಕೈಂಕರ್ಯವನ್ನು ಸ್ಥರಿಸಿದರು

ಮೈಸೂರು ಸಮೀಪದ ಸುತ್ತೂರು ಮಠದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಶಿವರಾತ್ರಿ ದೇತೀಕೇಂದ್ರ ಸ್ವಾಮೀಜಿಯವರು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರಿಗೆ ಚೆಕ್ ಹಸ್ತಾಂತರಿಸಿದರು ರಾಜ್ಞದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರ ಸುಗಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರದಲ್ಲಿ ಯಾವುದೇ ಛಿನ್ನಾಭಿಪ್ರಾಯವಿಲ್ಲ ಎಂದು ಮುಖ್ಯಮಂತ್ರಿ ಎಚ್

ಮೈಸೂರು ಸಮೀಪದ ಸುತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಸ್ವಯ ಸಮಿತಿ ಸಭೆ ವಿಳಂಬಕ್ಕೆ ಉಭಯ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯದ ಕಾರಣ ಊಹಿಸುವುದು ಸೂಕ್ಷವಲ್ಲ ಸದ್ದದಲ್ಲೇ ಈ ಸಭೆ ನಡೆಯಲಿದ್ದು ಎಲ್ಲ ವಿಚಾರಗಳನ್ನು ಚರ್ಚಿಸಲಾಗುವುದು ಎಂದು ತಿಳಿಸಿದರು ಜನರ ಹಾಗೂ ರಾಜ್ಯದ ಹಿತಾಸಕ್ತಿ ಬದಲು ಬಿಜೆಪಿಯನ್ನು ಅಧಿಕಾರದಿಂದ ದೂರ ಉಳಿಸುವುದಕ್ಕೋಸ್ತರವೇ ಸಮಿಶ್ರ ಸರ್ಕಾರ ರಚನೆಯಾಗಿದೆ ಎಂದು ಕೇಂದ್ರ ಸಚಿವ ಡಿ

ಸದಾನಂದಗೌಡ ಟೀಕಿಸಿದ್ದಾರೆ ಮಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಸಚಿವರು ಮುಂದಿನ ಒಂದು ತಿಂಗಳೊಳಗೆ ರಾಜ್ಯ ಸರ್ಕಾರ ತನ್ನಿಂದ ತಾನೇ ಪತನವಾಗಲಿದೆ ಆದರೆ ಬಿಜೆಪಿ ಹೆಸರನ್ನು ಸುಮ್ನನೆ ಎಳೆದು ತರುತ್ತಿದ್ದಾರೆ ಎಂದು ಆರೋಪಿಸಿದರು ರಾಜಕೀಯವಾಗಿ ತಾವು ಎಲ್ಲವನ್ನೂ ಅನುಭವಿಸಿದ್ದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಾವು ಸ್ವರ್ಧಿಸುವುದಿಲ್ಲ ಎಂದು ಮಾಜಿ ಶ್ರಧಾನಿ ಜೆಡಿಎಸ್ ವರಿಷ್ಣ ಎಚ್

ದೇವೇಗೌಡ ಹೇಳಿದ್ದಾರೆ

ನೆರೆಯ ಕೇರಳ ರಾಜ್ಯದ ಜನರು ಪ್ರವಾಹಕ್ಕೆ ಸಿಲುಕಿ ತೀವ್ರ ಸಂಕಪ್ಪದಲ್ಲಿದ್ದು ಕೇಂದ್ರ ಸರ್ಕಾರ ನೆರೆ ಸಂತ್ರಸ್ತರಿಗೆ ಹೆಚ್ಚಿನ ನೆರವು ನೀಡಬೇಕೆಂದು ಒತ್ತಾಯಿಸಿದರು ಮಹದಾಯಿ ನದಿ ನೀರು ಪಂಚಕೆ ವಿಚಾರದಲ್ಲಿ ರಾಜ್ಯಕ್ಷೆ ಅನ್ನಾಯವಾಗಿದ್ದು ಶೀಘ್ರದಲ್ಲೇ ಅಧಿಕಾರಿಗಕೊಂದಿಗೆ ಸ್ನಳ ಪರಿತೀಲನೆ ನಡೆಸಿ ಮುಖ್ಯಮಂತ್ರಿಗಕೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಮಹದಾಯಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಬೇಡ ರಾಜ್ಯದ ಹಿತ ಕಾಪಾಡುವುದು ಮುಖ್ಯ ಎಂದು ತಿಳಿಸಿದರು

ವಾಣಿಜ್ಞ ಬಳಕೆಗೆ ಡ್ರೋನ್ಗಳನ್ನು ಬಳಸುವ ಸಂಬಂಧ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ

ಜತೆಗೆ ಹಾರಾಟದ ವಲಯವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಕೆಂಪು ವಲಯದಲ್ಲಿ ಅವಕಾಶ ನಿರಾಕರಿಸಲಾಗಿದೆ ಹಳದಿ ವಲಯದಲ್ಲಿ ಸೀಮಿತ ಬಳಕೆ ಹಾಗೂ ಹಸಿರು ವಲಯದಲ್ಲಿ ಡ್ರೋನ್ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಏಷಿಯನ್ ಕ್ರೀಡಾಕೂಟದಲ್ಲಿ ಮಹಿಳಾ ಕಬ್ಬಡಿ ತಂಡ ಬೆಳ್ಳಿ ಪದಕ ಗೆದ್ದಿದ್ದು ತಂಡದ ಸದಸ್ಕರಾದ ಕರ್ನಾಟಕದ ಉಷಾರಾಣಿಯವರನ್ನು ಉಪಮುಖ್ಯಮಂತ್ರಿ ಡಾ

ಉಷಾ ರಾಣಿ ಪೊಲೀಸ್ ಪೇದೆಯಾಗಿದ್ದು ರಾಷ್ಷೀಯ ಕಬ್ಲಡಿ ತಂಡಕ್ಕೆ ಆಯ್ಕೆಯಾಗಿದ್ದರು

ಉಷಾರಾಣಿ ಅವರಿಗೆ ಉದ್ಯೋಗದಲ್ಲಿ ಮುಂಬಡ್ತಿ ನೀಡುವ ಬಗ್ಗೆಯೂ ಅವರು ಪ್ರಸ್ತಾಪಿಸಿದರು

ಬಣ್ಣವಿಲ್ಲದ ಗಣೇಶ ವಿಗ್ರಹಗಳನ್ನು ಕೊಂಡುಕೊಳ್ಳುವಂತೆ ಶಿಕ್ಷಕರು ಮಕ್ಕಳಲ್ಲಿ ಅರಿವು ಮೂಡಿಸಿದರೆ ಮಕ್ಕಳು ತಮ್ನ ಪೋಷಕರಿಗೆ ಈ ವಿಚಾರವನ್ನು ತಿಳಿಸಿ ಬಣ್ಣವಿಲ್ಲದ ಗಣೇಶ ಎಗ್ರಹಗಳನ್ನು ಕೊಂಡುಕೊಳ್ಳಲು ಶ್ರೇರಕವಾಗುವುದಲ್ಲದೇ ಪರಿಸರ ಸಂರಕ್ಷಣೆಯೂ ಆಗುತ್ತದೆ ಎಂದು ಪ್ರಕಟಣೆಯಲ್ಲ ತಿಳಿಸಿದ್ದಾರೆ ತುಮಕೂರು ಜಿಲ್ಲೆಯ ಕಳ್ಳಂಬೆಳ್ಳ ಹೊಲೀಸ್ ಠಾಣೆಯ ಸಮೀಪ ಇಂದು ಬೆಳಗಿನಜಾವ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ನಾಲ್ವರು ಸ್ತಳದಲ್ಲೇ ಮೃತಪಟ್ಟಿದ್ದು ಐವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಖಾಸಗಿ ಬಸ್ ಮತ್ತು ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ಡಿಕಿಯಾಗಿ ಈ ದುರಂತ ಸಂಭವಿಸಿದೆ ಕೆಎಸ್ಆರ್ಟಿಸಿ ಬಸ್ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರುತ್ತಿತ್ತು ಇದೇ ಮಾರ್ಗವಾಗಿ ಬರುತ್ತಿದ್ದ ಖಾಸಗಿ ಬಸ್ ಢಿಕ್ಷಿ ಹೊಡೆದು ದುರಂತ ಸಂಭವಿಸಿದ್ದು ಗಾಯಗೊಂಡವರಿಗೆ ಜಿಲ್ಲಾಸ್ವತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ

ಸಿವನ್ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ ಇಸ್ತೋ ಯೋಜನೆಗಳಲ್ಲಿ ಇದು ಅತ್ಯಂತ ಪ್ರಮುಖವನಿಸಲಿದೆ

ಬೆಂಗಳೂರಿನ ಹೊಸೂರು ರಸ್ತೆಯ ಕೂಡುವಿನಲ್ಲಿ ಕೆಎಸ್ಆರ್ಪಿ ಫಟಕದಲ್ಲಿ ಇಂದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಕಾರ್ಯಾರಂಭ ಮಾಡಿದೆ ಶೊಲೀಸ್ ಸಿಬ್ಲಂದಿ ಮತ್ತು ಸಾರ್ವಜನಿಕರ ಅನುಕೂಲಕ್ಷಾಗಿ ಈ ಕೇಂದ್ರವನ್ನು ತೆರೆದಿರುವುದಾಗಿ ಪ್ರಕಟಣೆ ತಿಳಿಸಿದೆ ರಾಜ್ಯದ ಕಾಂಗ್ಲೆಸ್ ಮತ್ತು ಚೆಡಿಎಸ್ ಸಮಿತ್ರ ಸರ್ಕಾರದಲ್ಲಿ ಯಾವುದೇ ಗೊಂದಲವಿಲ್ಲ

ಕೆಲವೊಂದು ಒಪ್ಪಂದ ಮಾಡಿಕೊಳ್ಳಲಾಗಿದ್ದು ಅದಕ್ಷಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಬದ್ದರಾಗಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯಿಲಿ ಮಂಗಳೂರಿನಲ್ಲಿಂದು ಹೇಳಿದ್ದಾರೆ ಶ್ರಕೃತಿ ವಿಕೋಪದಿಂದ ತೀವ್ರ ಬಾಧಿತವಾಗಿರುವ ಕೊಡಗು ಜಿಲ್ಲೆಯ ನಿರಾತ್ರಿತ ಕುಟುಂಬಗಳು ತಮ್ಮ ಮಕ್ಕಳ ಶಿಕ್ಷಣ ಮುಂದುವರಿಕೆಗಾಗಿ ಜಿಲ್ಲೆಯ ಅಥವಾ ಹೊರಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳ ನೆರವು ಪಡೆಯಬೇಕೆಂದು ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ ಶೆಟ್ಟಿ ಮಡಿಕೇರಿಯಲ್ಲಿಂದು ಹೇಳಿದ್ದಾರೆ ನಿರಾತ್ರಿತ ಮಕ್ಕಳಿಗೆ ವಸತಿ ಮತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸಲು ಶಿಕ್ಷಣ ಸಂಸ್ಥೆಗಳು ಮನಸ್ತು ಮಾಡಬೇಕೆಂದು ಅವರು ಮನವಿ ಮಾಡಿದ್ದಾರೆ

ಮುನ್ನೂಚನೆಯಂತೆ ಕರಾವಳಿ ಪಲವೆಡೆ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆವಿದೆ ಕರಾವಳಿಯಲ್ಲಿ ವೇಗದ ಗಾಳಿ ಬೀಸುವ ಬಗ್ಗೆ ಮೀನುಗಾರರಿಗೆ ಮುನ್ನಚ್ಚರಿಕೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಕೆಲವೊಮ್ಮೆ ಮಳೆಯಾಗುವ ಸಂಭವ ಹೆಚ್ಚಾಗಿದೆ ಆಗಾಗ ವೇಗವಾಗಿ ಗಾಳಿ ಬೀಸಬಹುದು